ಎಸ್ ಯಡಿಯೂರಪ್ಪ

ತ್ರೀರಾಮುಲು

ವಾರ್ತೆಗಳ ವಿವರ ಕೊರೊನಾ ವೈರಸ್ ಸೋಂಕು ಪರಡುವಿಕೆ ತಡೆಯಲು ಸೂಕ್ತ ಕಾರ್ಯತಂತ್ರ ರೂಪಿಸಲು ಸಾರ್ಕ್ ರಾಷ್ಷಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ವಿಡಿಯೊ ಸಂವಾದ ನಡೆಸಿದರು ಸಂವಾದದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊರೊನಾ ವೈರಸ್ ಸೋಂಕನ್ನು ವಿಶ್ವ ಆರೋಗ್ಯ ಸಂಸ್ಥೆ ಜಾಗತಿಕ ರೋಗವೆಂದು ಈಗಾಗಲೇ ಫೋಷಿಸಿದೆ

ಸಾರ್ಕ್ ರಾಷ್ಷಗಳು ಅಭಿವೃದ್ದಿಶೀಲ ರಾಷ್ಷಗಳೇ ಆಗಿವೆ ಪ್ರಾಜೀನ ಕಾಲದಿಂದಲೂ ಈ ದೇಶಗಳ ಜನರ ನಡುವಿನ ಸಂಪರ್ಕ ಅಧಿಕವಾಗಿದ್ದು ಸಮಾಜಗಳು ಆಳವಾಗಿ ಬೆಸೆದುಕೊಂಡಿವೆ ಈ ಹಿನ್ನೆಲೆ ಒಕ್ಕೂಟದ ಎಲ್ಲ ದೇಶಗಳು ಸೋಂಕು ತಡೆಗೆ ಸಿದ್ದರಾಗಬೇಕಾಗಿದೆ ಸೋಂಕಿನ ಬಗ್ಗೆ ನಿರ್ಲಕ್ಷ್ಮ ಖಂಡಿತ ಸಲ್ಲದು ಎಂದರು

ಈ ನಿಧಿಗೆ ಎಲ್ಲ ದೇಶಗಳು ಸ್ವಯಂ ಪ್ರೇರಿತವಾಗಿ ಕೊಡುಗೆ ನೀಡಬಹುದಾಗಿದೆ ಈ ನಿಧಿಯನ್ನು ಒಕ್ಕೂಟದ ಯಾವುದೇ ದೇಶಗಳು ನಿಯಂತ್ರಣ ವೆಚ್ವಕ್ಕಾಗಿ ಬಳಸಿಕೊಳ್ಳಬಹುದಾಗಿದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಕೊರೋನಾ ಬಗ್ಗೆ ಸಾಕ ಸ್ವ ಮುನ್ನೆಚ್ಚರಿಕೆ ್ರಮಗಳನ್ನು ಕೈಕೊಳ್ಳಲಾಗಿದ್ದು ರಾಜ್ಯದ ಜನತೆ ಭಯ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೋನಾ ತಡೆಗಾಗಿ ಕೇಂದ್ರ ಸರ್ಕಾರ ಅಗತ್ತ ನೆರವು ನೀಡುತ್ತಿದೆ ಉತ್ತರ ಕರ್ನಾಟಕದ ಜನರ ಅನುಕೂಲಕ್ಕಾಗಿ ಹುಬ್ಬಳ್ಳಿಯಲ್ಲೂ ಕೊರೋನಾ ವೈರಸ್ ಪತ್ತೆ ಹಚ್ಚುವ ಪ್ರಯೋಗಾಲಯ ಸ್ಥಾಪಿಸುವ ಭರವಸೆ ನೀಡಿದರು

ಶಂಕಿತರಲ್ಲಿ ಯಾರು ತಪಾಸಣೆಗೆ ಒಳಗಾಗುವುದಿಲ್ಲವೋ ಅಂತಹವರ ವಿರುದ್ದ ಕರಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ನೆಗಡಿ ಕೆಮ್ಮ ಮತ್ತು ಜ್ವರದಿಂದ ಬಳಲುತ್ತಿರುವವರು ಕಡ್ಡಾಯವಾಗಿ ತಪಾಸಣೆ ಮಾಡಿಸಿಕೊಳ್ಳಲೇಬೇಕು ಎಂದು ಆರೋಗ್ಯ ಖಾತೆ ಸಚಿವ ಬಿ ಶ್ರೀರಾಮುಲು ತಿಳಿಸಿದ್ದಾರೆ

ಇವರನ್ನು ಈಗಾಗಲೇ ಪ್ರತ್ನೇಕಿಸಲ್ಪಟ್ಷ ಆಸ್ವತ್ರೆಯಲ್ಲಿ ನಿಗಾವಹಿಸಿರುವುದರಿಂದ ಸೋಂಕಿತರು ಆದಷ್ಟು ಬೇಗ ಗುಣಮುಖರಾಗುತ್ತಾರೆ ಎಂಬ ವಿತ್ತಾಸವಿದೆ ನಾಗರಿಕರು ಆತಂಕ ಪಡಬೇಕಾಗಿಲ್ಲ ಎಂದು ಸಚಿವ ಶ್ರೀರಾಮುಲು ಹೇಳಿದ್ದಾರೆ ರಾಜ್ಯದಲ್ಲಿ ಕೊರೊನಾ ವೈರಸ್ ಸೋಂಕಿತರಿಗೆ ಪ್ರತ್ಯೇಕವಾಗಿ ಚಿಕಿತ್ಸೆ ನೀಡುವುದೇ ಮುಂಜಾಗ್ರತಾ ಕ್ರಮ ಇದಕ್ಕಾಗಿ ಖಾಲಿ ಉಳಿದಿರುವ ಸರ್ಕಾರಿ ಕಟ್ಸಡಗಳನ್ನು ಬಳಸಿಕೊಳ್ಳಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಸೋಂಕಿತರಿಗೆ ಪ್ರಕ್ಶೇಕವಾಗಿ ಚಿಕಿತ್ಸೆ ನೀಡುವುದಕ್ಕಾಗಿ ಕೆಲ ಆಸ್ತ್ರೆಗಳಲ್ಲಿ ಪ್ರಕ್ಶೇಕ ವಿಭಾಗ ತೆರೆದಿರುವುದಾಗಿ ಸರ್ಕಾರ ಹೇಳುತ್ತಿದೆ ಆದರೆ ಇತರ ರೋಗಿಗಳ ಜೊತೆ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡುವುದು ಸರಿಯಲ್ಲ ಇದರ ಬದಲು ಖಾಲಿ ಉಳಿದಿರುವ ಸರ್ಕಾರಿ ಕಟ್ನಡಗಳನ್ನು ಬಳಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ

ಸುರೇಶ್ ಕುಮಾರ್ ತಿಳಿಸಿದ್ದಾರೆ

ಈ ಕುರಿತು ಎಲ್ಲ ತಾಲಾ ಮುಖ್ಯಸ್ಥರಿಗೆ ಅಗತ್ತ ಕ್ರಮ ಕ್ಷೆಗೊಳ್ಳಲು ಸೂಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಪರೀಕ್ಷೆಗಳನ್ನು ಮುಂಡೂಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಮೂರ್ವ ಸಿದ್ದತೆ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಪೋಷಕರು ಮತ್ತು ಶಿಕ್ಷಕರು ಇದನ್ನು ಗಮನಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ತನ ನೀಡಬೇಕು ಎಂದು ತಿಳಿಸಿದ್ದಾರೆ

ಹಲವು ಮುನ್ನಚ್ಚರಿಕಾ ಕ್ರಮಗಳ ಮೂಲಕ ಜನರು ನೋವೆಲ್ ಕೊರೋನಾ ವೈರಸ್ ಹರಡುವಿಕೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಜನರಿಗೆ ಸಲಹೆ ನೀಡಿದೆ ಹೆಚ್ಚು ಸಂಖ್ಯೆಯಲ್ಲಿ ಜನರು ಒಂದೆಡೆ ಗುಂಪುಗೂಡುವುದನ್ನು ತಡೆಯುವುದು ಯಾವುದೇ ವ್ಯಕ್ತಿಯಲ್ಲಿ ಕೆಮ್ಮು ಮತ್ತು ಜ್ವರ ಕಂಡುಬಂದಲ್ಲಿ ಆ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನು ನೇರವಾಗಿ ಇತರರು ಹೊಂದುವುದನ್ನು ತಡೆಯುವ ಮೂಲಕ ಮತ್ತು ವ್ಯಕ್ತಿಗಳು ತಮ್ಮ ಕೈಗಳಿಂದ ಕಣ್ಣ ಮೂಗು ಪಾಗೂ ಬಾಯಿ ಮುಟ್ಟಿಕೊಳ್ಳದೆ ಇರುವುದು ಅಥವಾ ಕೈಗಳನ್ನು ಸ್ವಜ್ಞಗೊಳಿಸಿಕೊಂಡ ನಂತರವಷ್ಷೇ ಕಣ್ಣ ಮೂಗು ಬಾಯಿ ಮುಖವನ್ನು ಸ್ಪರ್ಶಿಸುವ ಮೂಲಕ ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳದಿರುವ ಮೂಲಕ ಕೊರೋನಾ ವೈರಸ್ ಪರಡುವುದನ್ನು ತಡೆಗಟ್ಟಬಹುದು ಎಂದು ಸಚಿವಾಲಯ ತಿಳಿಸಿದೆ ಪ್ರತಿಯೊಬ್ಬರೂ ಸಾಬೂನು ಹಾಗೂ ನೈರ್ಮಲ್ಕ ದ್ರಾವಣಗಳಿಂದ ಕೈಗಳನ್ನು ಆಗಾಗ ಸ್ವಜ್ವಗೊಳಿಸಿ ಕೆಮ್ಮವ ಹಾಗೂ ಸೀನುವ ಸಂದರ್ಭದಲ್ಲಿ ಕರವಸ್ತ ಅಥವಾ ಟಿಶ್ಯು ಕಾಗದಗಳಿಂದ ಮೂಗು ಬಾಯಿ ಮುಚ್ಚಿಕೊಳ್ಳುವಂತೆ ಸಚಿವಾಲಯ ಸಲಹೆ ನೀಡಿದೆ

ಕೊರೋನಾ ವೈರಸ್ ಸೋಂಕು ತಡೆಗಟ್ಟುವಲ್ಲಿ ಕೇವಲ ಸರ್ಕಾರದ ಇಲಾಖೆಗಳು ಪ್ರಯತ್ನಿಸಿದರೆ ಸಾಲದು ಕೇಂದ್ರದ ಆರೋಗ್ತ ಇಲಾಖೆ ಸೂಚಿಸಿರುವ ಸಲಹೆಗಳನ್ನು ಇಡೀ ಸಮಾಜ ಜಾಗರೂಕತೆಯಿಂದ ನಿರ್ವಹಿಸುವುದು ಅತ್ಯಗತ್ತವಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸಿ ಟಿ ರವಿ ತಿಳಿಸಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ನಿನ್ನೆ ಮಾತನಾಡಿದ ಅವರು ಕನ್ನಡ ಮತ್ತು ಸಂಸ್ಕತಿ ಇಲಾಖೆಯ ವಿವಿಧ ಪ್ರಾಧಿಕಾರ ಅಕಾಡೆಮಿ ಸಂಸ್ಥೆಗಳಿಗೆ ಸರ್ಕಾರ ಅನುದಾನ ಕಡಿತಗೊಳಿಸುವುದರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಸಂಸ್ಥೆಗಳ ಪದಾಧಿಕಾರಿಗಳೂ ಮುಖ್ಯಮಂತ್ರಿಗಳನ್ನು ಭೆಟ್ಟಿ ಮಾಡಿ ಅನುದಾನ ಹೆಚ್ಚಿಸಲು ವಿನಂತಿಸಿಕೊಂಡಿದ್ದಾರೆ ಬಜೆಟ್ನಲ್ಲಿ ಅನುದಾನ ಹೆಚ್ಚಳ ಪ್ರಸ್ತಾಪವಾಗಿಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ನೀಡುವ ಬಗ್ಗೆ ತ್ರಮಕ್ಕೆಗೊಂಡು ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು

ಅತ್ಯಂತ ವಿಶ್ವಾಸಾರ್ಹವಾದ ರಾಷ್ಷೀಯ ಮಹತ್ವದ ಜನಗಣತಿ ಪ್ರಕ್ರಿಯೆಯಲ್ಲಿ ದೇಶದ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆ ಅಗತ್ಯ

ಯಡಿಯೂರಪ್ಪ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ನಿನ್ನೆ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾಡೋಜ ಡಾ ಪಾಟೀಲ ಪುಟ್ಟಪ್ಪ ಅವರ ಆರೋಗ್ಯ ವಿಚಾರಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಷ್ಟೀಯ ಬಸವ ಪುರಸ್ಕಾರದೊಂದಿಗೆ ನಗದು ಪತ್ತು ಲಕ್ಷ ರೂಪಾಯಿಗಳನ್ನು ಮತ್ತು ಡಾ ಪಾಟೀಲ ಪುಟ್ಟಪ್ಪ ಅವರ ಆರೋಗ್ಯ ಚಿಕಿತ್ಸೆ ವೆಚ್ಚವನ್ನು ಸರಕಾರ ಬರಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು

ಪುಟ್ಟಪ್ಪನವರು ಈಗ ಸದ್ಯ ಕೃತಕ ಉಸಿರಾಟ ವ್ವವಸ್ಥೆಯಲ್ಲಿ ಇದ್ದು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸುವುದಾಗಿ ಅವರು ಹೇಳಿದರು